ಿ ಶೂನ್ಯ ಬಂಡವಾಳ ಕೃಷಿ ಪದ್ಧತಿ ಜಾರಿಗೆ ತರುವ ಕುರಿತು ರಾಜ್ಯ ಸರ್ಕಾರದ ಚಿಂತನೆ ಿ ಹೊಸ ದಿಲ್ಲಿಯಲ್ಲಿ ಇಂದು ಸಾರ್ವಜನಿಕ ವಲಯದ ಬ್ಯಾಂಕ್ ಸಿಇಒಗಳ ಸಭೆ

ಪಿ ಜೆ ಅಬ್ದುಲ್ ಕಲಾಂ ಸ್ವಾಮೀಜಿಯವರ ಜೀವನ ಪಾಗೂ ಸಿದ್ದಗಂಗಾ ಮಠದ ಧ್ಯೇಯದ ಕುರಿತು ಬಣ್ಣಿಸಲಾದ ಕವಿತೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ ನಲ್ಲಿ ಸ್ಪರಿಸಿದರು ಇಂದಿನ ಹವಾಮಾನ ಬದಲಾವಣೆ ಏರಿಕೆಯಾಗುತ್ತಿರುವ ಕೃಷಿ ವೆಚ್ಚಗಳ ಮಧ್ಯೆ ರೈಶರಿಗೆ ಪರ್ಯಾಯ ಕೃಷಿ ಪದ್ದತಿಯಾಗಿ ತೂನ್ನ ಬಂಡವಾಳ ಕೃಷಿ ಪದ್ದತಿ ಜಾರಿಗೆ ತರುವ ಕುರಿತು ಸಮಿತ್ರ ಸರ್ಕಾರ ಚಿಂತನೆ ನಡೆಸಿದೆ ಎಂದು ಪಶು ಸಂಗೋಪನಾ ಖಾತೆ ಸಚಿವ ವೆಂಕಟರಾವ್ ನಾಡಗೌಡ ಹೇಳಿದ್ದಾರೆ ರಾಯಚೂರಿನ ಕೃಷಿ ವಿಶ್ವವಿದ್ದಾಲಯದಲ್ಲಿ ನಿನ್ನೆ ಆಯೋಜಿಸಿದ್ದ ರೈತ ಸಮ್ಮೇಳನದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ರೈಶರು ಶೂನ್ಯ ಬಂಡವಾಳ ಕೃಷಿ ಅಳವಡಿಸಿಕೊಳ್ಳಬೇಕು ಜತೆಗೆ ವೈಜ್ಞಾನಿಕ ಕೃಷಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಪಶುಪಾಲನೆ ಹೈನುಗಾರಿಕೆ ಇತ್ಯಾದಿ ಉಪ ಕಸುಬುಗಳನ್ನು ಅಳವಡಿಸಿಕೊಂಡು ಸಮಗ್ರ ಕೃಷಿಗೆ ಒಲವು ತೋರಬೇಕಾಗಿದೆ ಎಂದು ಸಲಹೆ ನೀಡಿದರು ವಿಶ್ವವಿದ್ಯಾಲಯಗಳು ಅಭಿವೃದ್ಧಿಪಡಿಸುವ ತಂತ್ರಜ್ಞಾನಗಳು ರೈತರ ಮನೆ ಬಾಗಿಲಿಗೆ ತಲುಪುವ ನಿಟ್ಟಿನಲ್ಲಿ ರೈತ ಹಾಗೂ ವಿಜ್ಞಾನಿ ಪರಸ್ಪರ ಸಂಪರ್ಕದಲ್ಲಿರುವಂತೆ ಕಾರ್ಯಕ್ರಮಗಳು ಆಯೋಜಿಸಬೇಕು ಎಂದರು ಬ್ಡಾಂಕ್ಗಳ ಹಣಕಾಸು ಸ್ವಿತಿ ಸುಧಾರಿಸುವ ನಿಟ್ಟನಲ್ಲಿ ಮಾರ್ಗೋಪಾಯಗಳನ್ನು ಕಂಡುಕೊಳ್ಳಲು ಪಾಗೂ ಬ್ವಾಂಕಿಂಗ್ ವಲಯದ ಸದ್ದದ ಸ್ವಿತಿಯ ಬಗ್ಗೆ ಚರ್ಚಿಸಲು ಪಣಕಾಸು ಖಾತೆ ಸಚಿವ ಪಿಯೂಷ್ ಗೋಯಲ್ ಹೊಸ ದಿಲ್ಲಿಯಲ್ಲಿ ಇಂದು ಸಾರ್ವಜನಿಕ ವಲಯದ ಬ್ಯಾಂಕ್ಗಳ ಸಿಇಒ ಮುಖ್ಯ ಕಾರ್ಯ ನಿರ್ವಾಪಕ ಅಧಿಕಾರಿಗಳ ಸಭೆಯನ್ನು ಕರೆದಿದ್ದಾರೆ

ಈ ಸಭೆ ಮಹತ್ವ ಪಡೆಯಲಿದೆ ಕೃಷಿ ಸಣ್ಣ ಮತ್ತು ಮಧ್ಯಮ ಹಾಗೂ ಚಿಲ್ಲರೆ ವ್ಯಾಪಾರ ವಲಯಗಳಿಗೆ ಸಾಲ ಪರಿವು ಕುರಿತು ಸಭೆಯಲ್ಲಿ ಪರಿಶೀಲಿಸುವ ಸಾಧ್ಯತೆ ಇದೆ ಎಂದು ಮೂಲಗಳು ತಿಳಿಸಿವೆ ಚಿಕ್ಸೆಗಾಗಿ ಅರುಣ್ ಜೇಟ್ಲಿ ಅವರು ಅಮೆರಿಕಾಕ್ಷೆ ತೆರಳಿರುವ ಹಿನ್ನೆಲೆ ಗೋಯಲ್ ಅವರಿಗೆ ಹಣಕಾಸು ಖಾತೆಯನ್ನು ಹೆಚ್ಚುವರಿಯಾಗಿ ವಹಿಸಿ ಕೊಡಲಾಗಿದೆ ವಿಷ ಪ್ರಸಾದ ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದ್ದು ಅಧಿಕಾರಿಗಳಿಗೆ ಮಾನವೀಯತೆ ದೃಷ್ಟಿಯಿಂದ ಸ್ವಂದಿಸಲು ಸೂಚಿಸಲಾಗಿದೆ ಪೊಲೀಸರು ಪ್ರಕರಣದ ತನಿಖೆ ನಡೆಸುತ್ತಿದ್ದು ಪೂರ್ಣ ಮಾಹಿತಿ ಕೈಗೆ ಸೇರಿದ ಬಳಿಕ ಮುಖ್ಯಮಂತ್ರಿಯವರೊಂದಿಗೆ ಚರ್ಚಿಸಿ ಸೂಕ್ತ ತೀರ್ಮಾನ ತೆಗೆದುಕೊಳ್ಳಲಾಗುವುದು ಎಂದು ಮುಜರಾಯಿ ಖಾತೆ ಸಚಿವ ಪರಮೇಶ್ವರ ನಾಯಕ ಹೇಳಿದ್ದಾರೆ ಬೆಳಗಾವಿಯಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೇಲಿಂದ ಮೇಲೆ ಇಂತಪ ಭಟನೆಗಳು ನಡೆಯುತ್ತಿದ್ದು ಮುಖ್ಯಮಂತ್ರಿ ಹಾಗೂ ಉಪ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಶಾಶ್ವತ ಪರಿಹಾರದ ನಿಲುವು ತೆಗೆದುಕೊಳ್ಳಲಾಗುವುದು ಎಂದರು ಚಿಂತಾಮಣಿ ತಾಲ್ಲೂಕಿನ ಗಂಗಮ ದೇವಸ್ಥಾನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಯಾ ಮನೆಗಳಲ್ಲಿ ಪ್ರಸಾದ ಮಾಡಿಕೊಂಡು ಬಂದು ಪಂಚುವ ವಿಚಾರ ತಿಳಿದು ಬಂದಿದೆ ಒಬ್ಬ ಮಹಿಳೆ ಕೇಸರಿ ಬಾತ್ನ್ನು ಬಲವಂತವಾಗಿ ಕೊಟ್ಟ ಬಗ್ಗೆ ಮಾಹಿತಿಯಿದ್ದು ಇದರ ಬಗ್ಗೆ ತನಿಖೆ ನಡೆದಿದೆ ತನಿಖಾ ವರದಿ ದೊರೆತ ನಂತರ ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು ಈ ಮಧ್ಯೇ ಘಟನೆಯ ಬಗ್ಗೆ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಅವರು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪಿ ಅನಿರುದ್ದ ಶ್ರವಣ್ ಅವರೊಂದಿಗೆ ಚರ್ಚಿಸಿ ಅಸ್ತಸ್ವಗೊಂಡು ಆಸ್ತಕ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವವರಿಗೆ ಹೆಚ್ಚಿನ ಚಿಕಿತ್ಸೆ ಅಗತ್ಯವಿದ್ದಲ್ಲಿ ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳುವಂತೆ ಹಾಗೂ ಮೃತಪಟ್ಟ ಕುಟುಂಬದ ಸದಸ್ಕರೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕನಲ್ಲಿ ದೇಶದಲ್ಲೇ ಅತೀ ದೊಡ್ಡ ಯೂರಿಯಾ ತಯಾರಿಕಾ ಘಟಕವನ್ನು ಸ್ವಾಪಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ ಎಂದು ಸಂಸದ ಜಿ

ಹುಬ್ಬಳ್ಳಿಯ ರಾಯಾಪುರದಲ್ಲಿ ಬಿಐಎಸ್ ಬ್ಬೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಭಾರತೀಯ ಮಾನಕ ಬ್ಯೂರೋ ಶಾಖಾ ಕಛೇರಿಯನ್ನು ಇಂದು ಕೇಂದ್ರ ಗ್ರಾಹಕ ವ್ಯವಹಾರಗಳು ಹಾಗೂ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಖಾತೆ ಸಚಿವ ರಾಮವಿಲಾಸ್ ಪಾಸ್ಟಾನ್ ಅವರು ಉದ್ಘಾಟಿಸಲಿದ್ದು ಈ ಮೂಲಕ ಉತ್ತರ ಕರ್ನಾಟಕ ಭಾಗದ ಬಹುದಿನಗಳ ಬೇಡಿಕೆ ಈಡೇರಲಿದೆ ಎಂದು ಧಾರವಾಡ ಸಂಸದ ಪ್ರಲ್ನಾದ ಜೋಶಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಸದ್ದ ಈ ಕಭೇರಿ ಬೆಂಗಳೂರಿನಲ್ಲಿ ಮಾತ್ರ ಇತ್ತು ಸಮಸ್ತ ಉತ್ತರ ಕರ್ನಾಟಕದ ಉದ್ದಿಮೆದಾರರು ಹಾಗೂ ವಾಣಿಜ್ಯ ವಹಿವಾಟುದಾರರು ಐ ಎಸ್ ಐ ಪರವಾನಗಿಗಾಗಿ ಬೆಂಗಳೂರಿಗೆ ತೆರಳಬೇಕಿತ್ತು ಇದೀಗ ಈ ಕಛೇರಿ ಹುಬ್ಬಳ್ಳಿಯಲ್ಲಿ ಸ್ಥಾಪಿತವಾಗುತ್ತಿದ್ದು ಇದು ಉತ್ತರ ಕರ್ನಾಟಕ ವಾಣಿಜ್ಯೋದ್ಯಮ ಬೆಳವಣಿಗೆಗೆ ಸಹಕಾರಿಯಾಗಲಿದೆ ಎಂದು ಹೇಳಿದರು ಮೈಸೂರಿನ ನಜರಬಾದ್ನಲ್ಲಿರುವ ಚಾಮುಂಡಿ ವಿಹಾರ್ ಕ್ರೀಡಾಂಗಣದಲ್ಲಿ ಇಂದು ರಾಜ್ಯಮಟ್ಟದ ಸರ್ಕಾರಿ ಸೌಕರರ ಕ್ರೀಡಾಕೂಟ ಆಯೋಜಿಸಲಾಗಿದೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ವಕ್ಷ ಎಚ್

ಯುವ ಮತ್ತು ಸಬಲೀಕರಣ ಇಲಾಖೆ ಹಾಗೂ ತ್ರೀಡಾ ಇಲಾಖೆ ಕಾರ್ಯಕ್ರಮದ ಆಯೋಜನೆ ವಹಿಸಿಕೊಂಡಿದೆ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಮಹಿಳೆಯರ ವಾಸ್ತವ್ಯಕ್ಕ ಪ್ರತ್ತೇಕ ಸ್ಥಳ ನಿಗದಿಪಡಿಸಲಾಗಿದೆ ಎಂದು ತಿಳಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇತದ ಆಯ್ದ ವಿದ್ವಾರ್ಥಿಗಳ ಜೊತೆ ನಾಳೆ ಮುಂಬರುವ ವಾರ್ಷಿಕ ಪರೀಕ್ಷೆಗಳ ಸಿದ್ದತೆ ಹಾಗೂ ಶೈಕ್ಷಣಿಕ ವಿಚಾರಗಳ ಬಗ್ಗೆ ಹೊಸ ದಿಲ್ಲಿಯಲ್ಲಿ ಪರೀಕ್ಷಾ ಪೇ ಚರ್ಚಾ ಸಂವಾದ ನಡೆಸಲಿದ್ದಾರೆ ಹೈನೋದ್ಯಮದ ಹರಿಕಾರ ಬರ ಜಿಲ್ಲೆಗೆ ಆರ್ಥಿಕ ಶಕ್ತಿ ತುಂಬಿದ ದಿವಂಗತ ಎಂ

ಶ್ರೀನಿವಾಸಗೌಡ ಹೇಳಿದ್ದಾರೆ

ಿ ಶೂನ್ನ ಬಂಡವಾಳ ಕೃಷಿ ಪದ್ದತಿ ಜಾರಿಗೆ ತರುವ ಕುರಿತು ರಾಜ್ಯ ಸರ್ಕಾರದ ಚಿಂತನೆ ಿ ಹೊಸ ದಿಲ್ಲಿಯಲ್ಲಿ ಇಂದು ಸಾರ್ವಜನಿಕ ವಲಯದ ಬ್ಯಾಂಕ್ ಸಿಇಒಗಳ ಸಭೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು